ಮಹಾರಾಪ್ಲದಲ್ಲಿ ತಿವಸೇನಾ ಅಧ್ಯಕ್ಷ ಉದ್ದವ್ ಶಾಕ್ರೆ ಅವರಿಂದ ಇಂದು ನೂತನವಾಗಿ ಚುನಾಯಿತ ಪಕ್ಲದ ಶಾಸಕರ ಸಭೆ

ನೆರೆಹೊರೆಯವರ ಮೇಲೆ ತನ್ನ ದೀರ್ಘಾವಧಿಯ ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಸಮರ್ಥಿಸಿಕೊಳ್ಳಲು ಪಾಕಿಸ್ತಾನ ಅಲಿಪ್ತ ಚಳವಳಿ ಶೃಂಗಸಭೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಉಪರಾಷ್ಷಪತಿ ಎಂ

ಫ್ರೆಂಚ್ ಓಪನ್ ಬ್ಲಾಡ್ಸಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಚಿರಾಗ್ ಶೆಟ್ಲ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಜೋಡಿ ಸೆಮಿಷ್ಲೆನಲ್ ಶ್ರವೇಶ

ಅದರಂತೆ ಮುಖ್ಯಮಂತ್ರಿ ಬಿಜೆಪಿಯವರಾದರೆ ಉಪ ಮುಖ್ಯಮಂತ್ರಿ ಜೆಜೆಪಿಗೆ ಸೇರಿದವರಾಗಿರುತ್ತಾರೆ ನವದೆಹಲಿಯಲ್ಲಿ ಜೆಜೆಪಿ ನಾಯಕ ದುಷ್ಕಂತ್ ಚೌಟಾಲ ಅವರನ್ನು ಭೇಟಿಯಾದ ಬಳಕ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಈ ವಿಷಯವನ್ನು ಪ್ರಕಟಿಸಿದರು ಎರಡೂ ಪಕ್ಷದ ನಾಯಕರು ಚಂಡೀಗಢ್ನಲ್ಲಿಂದು ಪರಿಯಾಣ ರಾಜ್ಯಪಾಲರನ್ನು ಭೇಟಿಯಾಗಿ ನೂತನ ಸರ್ಕಾರ ರಚನೆಗೆ ಪಕ್ಷು ಮಂಡಿಸುವರು ರಾಜ್ಞದಲ್ಲಿ ಸ್ನಿರ ಸರ್ಕಾರ ನೀಡುವುದಕ್ಕೆ ಬಿಜೆಪಿ ಮತ್ತು ಜೆಜೆಪಿ ಒಂದಾಗಿರುವುದು ಮಹತ್ತವಾದದ್ದು ಎಂದು ಚೌಟಾಲ ತಿಳಿಸಿದ್ದಾರೆ ಇದಕ್ಕೆ ಮೊದಲು ದುಷ್ಟಂತ್ ಚೌಟಾಲ ದೆಹಲಿಯಲ್ಲಿ ಅಮಿತ್ ಶಾ ಅವರ ನಿವಾಸಕ್ಕೆ ಆಗಮಿಸಿದ್ದರು ಆ ಬಳಿಕ ಹಾಲಿ ಮುಖ್ಯಮಂತ್ರಿ ಮನೋಪರ್ಲಾಲ್ ದುಷ್ಕಂತ್ ಚೌಟಾಲ ಮತ್ತಿತರ ನಾಯಕರ ಸಮ್ಮಖದಲ್ಲಿ ಮೈತ್ರಿಕೂಟ ರಚನೆಯನ್ನು ಪ್ರಕಟಿಸಲಾಯಿತು ಈ ಮಧ್ಯೆ ಬಿಜೆಪಿ ಜೆಜೆಪಿ ಮೈತ್ರಿಯನ್ನು ಕಾಂಗ್ರೆಸ್ ಟೀಕಿಸಿದೆ ಜೆಜೆಪಿ ಮತ್ತು ಲೋಕದಳ್ ಈ ಮುಂಜೆ ಹಾಗೂ ಮುಂದೆಯೂ ಬಿಜೆಪಿಯ ಬಿ ತಂಡವೇ ಆಗಿರುತ್ತವೆ ಎಂದು ಅವರು ಆರೋಪಿಸಿದ್ದಾರೆ

ಬಿಜೆಪಿ ಜತೆ ಮೈತ್ರಿಯೊಂದಿಗೆ ಮಹಾರಾಷ್ಟ ವಿಧಾನಸಭಾ ಚುನಾವಣೆಗೆ ಶಿವಸೇನೆ ಸ್ಪರ್ಧಿಸಿತ್ತು

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮತ್ತು ಶಿವಸೇನಾ ಮುಖ್ಯಸ್ನ ಉದ್ಲವ್ ಶಾಕ್ರೆ ಅವರು ದೀಪಾವಳಿ ಹಬ್ಲದ ನಂತರ ಸರಕಾರ ರಚನೆ ಕುರಿತು ಮಾತುಕತೆ ನಡೆಸುವ ಸಾಧ್ಯತೆಯಿದೆ ಹೆಡ್ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಗಳಾದ ಗಿರೀಶ್ ಚಂದ್ರ ಮುರ್ಮು ಅವರನ್ನು ಜಮ್ನು ಕಾತ್ನೀರದ ಲೆಫ್ಲಿನೆಂಟ್ ಗವರ್ನರ್ ಆಗಿ ಹಾಗೂ ಆರ್

ಮಾಥೂರ್ ಅವರನ್ನು ಲಡಾಕ್ನ ಲೆಫ್ಲಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ ರಾಷ್ಷಪತಿ ಭವನ ನಿನೈ ಅಧಿಕ್ಷತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ಮಿಜೋರಾಂನ ನೂತನ ರಾಜ್ಷಪಾಲರಾಗಿ ಪಿ ಎಸ್ ಶ್ರೀಧರನ್ ಪಿಳ್ಲೆ ಅವರನ್ನು ನೇಮಿಸಲಾಗಿದೆ ಜಮ್ನು ಕಾಶ್ತೀರದ ಸದ್ಲದ ರಾಜ್ಯಪಾಲರಾದ ಸತ್ಲಪಾಲ್ ಮಲ್ಲಿಕ್ ಅವರನ್ನು ಗೋವಾ ರಾಜ್ಯಪಾಲರಾಗಿ ನೇಮಿಸಲಾಗಿದೆ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ವಲಯ ಅಭಿವೃದ್ಧಿ ಮಂಡಳಿ ಬಿಡಿಸಿ ಚುನಾವಣೆಗಳು ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು ಅಭಿವೃದ್ಧಿ ಕಾರ್ಯಗಳನ್ನು ಯೋಜನೆ ಮತ್ತು ಕಾರ್ಯಾನುಷ್ಠಾನ ಹಂತದಲ್ಲೇ ನಿಕಟವಾಗಿ ವೀಕ್ಷಿಸಲು ಇದರಿಂದ ನೆರವಾಗುವುದು ಎಂದು ರಾಜ್ಯಪಾಲರ ಸಲಹೆಗಾರರಾದ ಫಾರೂಕ್ ಖಾನ್ ತಿಳಿಸಿದ್ದಾರೆ ರಾಜ್ಲದ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವ್ಯದ್ಲಿ ಚಟುವಟಕೆಗಳಗೆ ಬಿಡಿಸಿ ಚುನಾವಣೆಗಳು ಹೆಚ್ಚನ ಉತ್ತೇಜನ ನೀಡಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಲಕ್ತಪಡಿಸಿದರು ತ್ರೀನಗರದಲ್ಲಿ ನಿನ್ನೆ ನೂತನವಾಗಿ ನೇಮಕಗೊಂಡ ಬಿಡಿಸಿ ಅಧ್ಯಕ್ಷರ ತಂಡವೊಂದರ ಜೊತೆಗಿನ ಒಡನಾಟದ ಸಂದರ್ಭದಲ್ಲಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ

ಹೆಡ್ ನೆರೆಯ ರಾಷ್ಷಗಳ ವಿರುದ್ದ ಗಡಿಯಾಚೆಗಿನ ಭಯೋತ್ವಾದನೆಯ ದೀರ್ಘಕಾಲದ ತನ್ನ ನೀತಿಯನ್ನು ಸಮರ್ಥಿಸಿಕೊಳ್ಳಲು ಅಲಿಪ್ತ ಚಳವಳಿ ಶ್ವಂಗಸಭೆಯನ್ನು ಇಸ್ಲಾಮಾಬಾದ್ ದುರುಪಯೋಗಪಡಿಸಿಕೊಂಡಿದೆ ಎಂದು ಉಪರಾಷ್ಷಪತಿ ಎಂ ವೆಂಕಯ್ನ ನಾಯ್ನು ಪಾಕಿಸ್ತಾನದ ವಿರುದ್ದ ಹರಿಹಾಯ್ದಿದ್ದಾರೆ

ಹಿಂಸಾತ್ಕಕ ಉರ್ರಗಾಮಿ ಸಿದ್ದಾಂತಗಳ ಆಧಾರದಲ್ಲಿ ಮತ್ತು ಮುಗ್ದರನ್ನು ದುರುಪಯೋಗಪಡಿಸಿಕೊಂಡು ಭಯೋತ್ಪಾದಕ ತ್ರಮಗಳನ್ನು ಸಮರ್ಥಿಸಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಲ್ಲಾ ಅಲಿಪ್ತ ರಾಷ್ಟಗಳು ಭಯೋತ್ವಾದನೆ ವಿರುದ್ದ ಒಂದು ಮುಂಚೂಣಿ ಹೋರಾಟ ರೂಪಿಸಲು ಒಗ್ಗೂಡಬೇಕೆಂದು ವೆಂಕಯ್ಲ ನಾಯ್ಡು ಕರೆ ನೀಡಿದರು ಅಂತಾರಾಷ್ಷೀಯ ಶಾಂತಿ ಮತ್ತು ಸುರಕ್ಷತೆಗೆ ಭಯೋತ್ಪಾದನೆ ಅತ್ಯಂತ ದೊಡ್ಡ ವಿನಾಶಕಾರಿ ಬೆದರಿಕೆಯಾಗಿದೆ ಅದು ಯಾವುದೇ ಗಡಿಗಳನ್ನು ಗೌರವಿಸುವುದಿಲ್ಲ ಎಂದು ಅವರು ಹೇಳಿದರು ಅಲಿಪ್ತ ರಾಷ್ಷಗಳು ಪ್ರಭಾವಿ ಗುಂಪಾಗಿ ಉಳಿಯಲು ಮತ್ತು ಭಯೋತ್ಪಾದನೆಗೆ ಸಂಬಂಧಿಸಿದ ಸವಾಲುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವತ್ತ ಗಮನಹರಿಸಬೇಕಾಗಿದೆ ಎಂದು ಹೇಳಿದ ಉಪರಾಷ್ಟಪತಿ ಜಾಗತಿಕ ಆಡಳಿತ ಸುಧಾರಣೆ ಸುಸ್ವಿರ ಅಭಿವೃದ್ದಿ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಸಂಬಂಧಿಸಿದ ವಿಷಯಗಳತ್ತಲೂ ಯೋಚಿಸಬೇಕಾಗಿದೆ ಎಂದರು

ನಿನ್ನೆ ಅಜರ್ಬೈಜಾನ್ನಲ್ಲಿ ಅಫ್ಘಾನಿಸ್ತಾನ ಅಧ್ಯಕ್ಷ ಅಶ್ರಫ್ ಫನಿ ಅವರನ್ನು ಭೇಟಿ ಮಾಡಿ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಮಾತುಕತೆ ನಡೆಸಿದರು

ಉಪರಾಪ್ಪಪತಿಯವರು ಈ ಶೃಂಗಸಭೆಯಲ್ಲಿ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದರು ವೆಂಕಯ್ಯ ನಾಯ್ಡ ಅವರ ಈ ಭೇಟಿಯಂದಾಗಿ ಅಲಿಪ್ತ ಚಳವಳಿ ಮತ್ತು ಅದರ ಸದಸ್ಯ ರಾಷ್ಟಗಳ ಜತೆಗೆ ಭಾರತದ ಸಂಬಂಧ ಇನ್ನಷ್ಟು ವೃದ್ಧಿಯಾಗುವ ನಿರೀಕ್ಷೆಯಿದೆ ಎಂದು ವಿದೇತಾಂಗ ವ್ಲವಹಾರಗಳ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಜಪಾನ್ ಭೇಟಿಯಲ್ಲಿರುವ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಹಾಗೂ ಉಕ್ಕು ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ದೇಶದ ಪ್ರಮುಖ ಉಕ್ಕು ಉತ್ಪಾದಕರೊಂದಿಗೆ ಮಾತುಕತೆ ನಡೆಸಿದರು ಭಾರತ ಇತ್ತೀಚೆಗೆ ಕೈಗೊಂಡಿರುವ ಹೂಡಿಕೆದಾರ ಸ್ನೇಹಿ ತ್ರಮಗಳನ್ನು ಅವರು ವಿವರಿಸಿದರು ಕಾರ್ಪೋರೇಟ್ ತೆರಿಗೆ ಇಳಕೆ ಸುಗಮ ವ್ಹವಹಾರ ವ್ವವಸ್ಥೆ ನೂತನ ಕಂಪನಗಳು ಹಾಗೂ ಹೊಸ ಹೂಡಿಕೆಗೆ ತೆರಿಗೆ ಉತ್ತೇಜನ ವಿಷಯಗಳನ್ನು ಅವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು ಪ್ರವರ್ಧಮಾನ ಭಾರತ ಕತೆಯ ಭಾಗವಾಗುವಂತೆ ಜಪಾನಿ ಉಕ್ಕು ಉದ್ಯಮಕ್ಕೆ ಸಚಿವರು ಕರೆ ನೀಡಿದರು ಬ್ರೆಜಿಲ್ಗೆ ಪ್ರವಾಸ ಅಥವಾ ವ್ವಾಪಾರ ಉದ್ದೇಶಗಳಗಾಗಿ ತೆರಳುವ ಚೈನಿ ಮತ್ತು ಭಾರತೀಯ ಪ್ರವಾಸಿಗರು ವೀಸಾ ವಿನಾಯಿತಿ ಹೊಂದಲಿದ್ದಾರೆ ಅಮೆರಿಕ ಆಸ್ಸೇಲಿಯಾ ಜಪಾನ್ ಮತ್ತು ಕೆನಡಾಗೆ ಈಗಾಗಲೇ ಅಲ್ಲಾವಧಿ ಪ್ರವಾಸಿ ಅಥವಾ ವ್ಲಾಪಾರಿ ವೀಸಾಗಳಿಂದ ವಿನಾಯಿತಿ ನೀಡಲಾಗಿದೆ

ಇಂದು ನಡೆಯಲಿರುವ ಸೆಮಿಫ್ಟನಲ್ಲಿ ವೈಪೋಟಿಯಲ್ಲಿ ಚಿರಾಗ್ ಮತ್ತು ಸಾತ್ವಿಕಸಾಯಿರಾಜ್ ಅವರು ಚೀನಾದ ಮೂರನೇ ಶ್ರೇಯಾಂಕಿತ ಜೋಡಿ ಲೀ ಜುನ್ ಹುಯಿ ಮತ್ತು ಲಿಯು ಯು ಚೆನ್ ಅವರನ್ನು ಎದುರಿಸಲಿದ್ದಾರೆ